ಮತದಾನ ಬಹುತೇಕ ಶಾಂತಿಯುತವಾಗಿತ್ತು

ಎಲ್ಲಾ ಕ್ಷೇತ್ರಗಳ ಮತದಾರರು ಅತ್ಯುತ್ಲಾಪದಿಂದ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಪಕ್ಕು ಚಲಾಯಿಸಿದರು ವಿಶೇಷವಾಗಿ ಮಹಿಳೆಯರು ಯುವಕರು ಮತ್ತು ಓರಿಯರು ಹೆಚ್ಚನ ಸಂಬ್ದೆಯಲ್ಲಿ ಮತಗಟ್ಟಿಗಳಗೆ ಆಗಮಿಸಿ ಮತಚಲಾಯಿಸಿದರು

ಎತನ್ನದ್ದೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಭೋಪಾಲ್ನಲ್ಲಿಂದು ಪಕ್ಷದ ಪ್ರಣಾಳಕೆಯನ್ನು ಬಿಡುಗಡೆ ಮಾಡಿದರು ಮಿಜೋರಾಂನ ವಿವಿಧ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಷಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಚುನಾವಣಾ ಪ್ರಚಾರ ನಡೆಸಿದರು

ನಾಮಪತ್ರ ಸಲ್ಲಿಸಲು ನಿನ್ನೆ ಕೊನೆ ದಿನವಾಗಿತ್ತು ನಾಮಪ್ರ ಹಿಂತೆಗೆದುಕೊಳ್ಳಲು ಗುರುವಾರ ಕೊನೆಯ ದಿನವಾಗಿದೆ

ಮಧ್ಯೆಪ್ರದೇಶ ಮತ್ತು ಮಿಜೋರಾಂ ವಿಧಾನಸಭಾ ಚುನಾವಣಾ ಕಣ ರಂಗೇರುತ್ತಿದೆ ವಿವಿಧ ರಾಜಕೀಯ ಪಕ್ಷಗಳು ನಾಯಕರು ಮತದಾರರನ್ನು ಒಲೈಸಿಕೊಳ್ಳಲು ಸರ್ವಪ್ರಯತ್ನ ಮಾಡುತ್ತಿದ್ದಾರೆ ಮಧ್ಯಪ್ರದೇಶದ ಜಬುವಾದಲ್ಲಿಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಭಾಷಣ ಮಾಡಿದರು

ಮುಧ್ರಾ ಉಜ್ವಲಾ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಜನೌಪಧಿ ಕೇಂದ್ರಗಳೂ ಸೇರಿದಂತೆ ವಿವಿಧ ಅಭಿವೃದ್ದಿ ಯೋಜನೆಗಳ ಮೂಲದ ದೇಶದ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಯುವಕರಿಗೆ ಉದ್ಯೋಗ ರೈತರಿಗೆ ಅಗತ್ತ ಸೌಲಭ್ಯ ವಯೋವೃದ್ಧರಿಗೆ ದಿಷಧಿ ಪೂರೈಸುವುದು ಸರ್ಕಾರದ ಗುರಿಯಾಗಿದೆ ಎಂದರು

ಜಮ್ಮ ವಿಭಾಗದ ಯಾವುದೇ ಭಾಗದಲ್ಲೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ

ಮತದಾರರು ತಮ್ಮ ಪಕ್ಕನ್ನು ಚಲಾಯಿಸಲು ದೆಳಗ್ಗೆಯಿಂದಲೇ ಮತಗಟ್ಟೆಗಳಗೆ ಅತ್ಯುತ್ತಪದಿಂದ ಆಗಮಿಸಿದ್ದರು

ಎತನ್ದದ್ದೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ತಡ ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಫಲಿತಾಂತ ದೊರೆಯುವ ಸಾಧ್ಯತೆ ಇದೆ

ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸದಿರಲು ತಾವು ಮನಸ್ನು ಮಾಡಿರುವುದಾಗಿ ಹೇಳದ ಅವರು ಈ ವಿಚಾರವನ್ನು ಪಕ್ಷದ ಮುಖಂಡರಿಗೆ ತಿಳಿಸಿದ್ದೇನೆ ಎಂದರು ಸುಷ್ಮಾ ಸ್ವರಾಜ್ ಮಧ್ಯಪ್ರದೇಶದ ವಿಡಿತಾ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದಾರೆ

ಮತ್ತೊಬ್ಬ ಅಪರಾಧಿ ನರೇಶ್ ಶೆರಾವತ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ

ವಿಯೆಟ್ನಾಂ ಪ್ರವಾಸದಲ್ಲಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಶ್ರವಾಸದ ಮೂರನೇ ಹಾಗೂ ಕೊನೆಯ ದಿನವಾದ ಇಂದು ದೆಳಿಗ್ಗೆ ವಿಯೆಟ್ನಾಂ ನ್ಯಾಪನಲ್ ಅಸೆಂಬ್ಲಿಯನ್ನುದ್ದೇತಿಸಿ ಭಾಷಣ ಮಾಡಿದರು ಉಭಯ ದೇಶಗಳ ರಾಷ್ಟಪತಿಗಳ ನಡುವೆ ನಡೆದ ದ್ವಿಪಕ್ಷೀಯ ಮಾತುಕತೆ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮತ್ತು ಬಹು ವಿಧದ ಸಪಕಾರ ಕುರಿತು ಸಮಗ್ರ ಚರ್ಚೆ ನಡೆಯಿತು ನ್ಶಾಷನಲ್ ಅಸೆಂಬ್ಲಿಯನ್ನುದ್ದೇತಿಸಿ ಭಾಷಣ ಮಾಡಿದ ರಾಷ್ಟಪತಿ ರಾಮನಾಥ್ ಕೋಎಂದ್ ಕಳೆದ ಕೆಲವು ವರ್ಷಗಳಂದೀಚೆಗೆ ಭಾರತ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದೆ ಎಂದರು ಉಭಯ ದೇಶಗಳು ಭಾರತ ಪೆಸಿಫಿಕ್ ಪ್ರಾಂತ್ಯವನ್ನು ಶಾಂತಿಯುತ ಮತ್ತು ಸಮೃದ್ಧಿಯಾಗಿ ಅಭಿವೃದ್ಧಿಪಡಿಸುವ ಮಹತ್ತವನ್ನು ಪುನರುಚ್ದರಿಸಿವೆ ರಕ್ಷಣಾ ಪರಮಾಣು ಇಂಧನ ಬಾಹ್ಕಾಕಾಶ ವಿಜ್ಞಾನ ಮತ್ತು ತಯ್ರಜ್ಞಾನ ತೈಲ ಮತ್ತು ಅನಿಲ ಮೂಲಸೌಕರ್ಯ ಕೃಷಿ ಮತ್ತು ಸಂಕೋಧನಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಾರವನ್ನು ಮತ್ತಪ್ಟು ಬಲಪಡಿಸಲು ಸಮ್ಮತಿಸಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯಲ್ಲಿ ಬಿತ್ತರಗೊಳ್ಳುವ ಮನ್ ಕಿ ಬಾತ್ ಸರಣಿ ಕಾರ್ಯಕ್ರಮದಲ್ಲಿ ಬರುವ ಭಾನುವಾರ ದೇಶದ ಜನತೆ ಹಾಗೂ ವಿದೇಶದಲ್ಲಿ ನೆಲಸಿರುವ ಭಾರತೀಯರೊಂದಿಗೆ ತಮ್ಮ ಚಿಂತನೆಗಳನ್ನು ಪಂಚಕೊಳ್ಳಲಿದ್ದಾರೆ

ಈ ಕಾರ್ಯಕ್ರಮದ ಮೂಲಕ ಮೋದಿ ಅವರು ಪಲವಾರು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿದ್ದಾರೆ ಮನ್ ಕಿ ಬಾತ್ ಕಾಯಕ್ರಮದ ಹಲವಾರು ಆವೃತ್ತಿಗಳಲ್ಲಿ ಯೋಗದ ಪ್ರಯೋಜನಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಆರೋಗ್ಯ ಸುಧಾರಣೆಯಲ್ಲಿ ಅದರ ಮಪತ್ವವನ್ನು ವಿವರಿಸಿದ್ದಾರೆ

ಅಲ್ಲಿಂದಿಚೆಗೆ ಅವರು ತಲೆಮರೆಸಿಕೊಂಡಿದ್ದರು

ಶಾಂತಿಯುತ ಹಾಗೂ ಸೌಹಾರ್ದ ಸಮಾಜ ನಿರ್ಮಾಣದಲ್ಲಿ ಹೈಗಂಬರ್ ಅವರ ಉಪದೇತಗಳು ಜನರಿಗೆ ಮಾರ್ಗದರ್ಶನ ನೀಡಲಿವೆ ಎಂದು ಅವರು ಆತಿಸಿದ್ದಾರೆ ಮಹಾರಾಷ್ಟದ ವಾದಾಣ ಜಿಲ್ಲೆಯಲ್ಲಿನ ಪುಲಗಾವ್ ಸೇನಾ ಡಿಪೋ ಸಮೀಪ ಇಂದು ಸ್ಪೋಟ ಸಂಭವಿಸಿದ ಪರಿಣಾಮ ಕನಿಷ್ಠ ಆರು ಮಂದಿ ಮೃತಪಟ್ಟು ಹತ್ತು ಮಂದಿ ಗಾಯಗೊಂಡಿದ್ದಾರೆ

ಗಾಯಗೊಂಡವರನ್ನು ಸವಾಂಘಿಯಲ್ಲಿನ ಆಚಾರ್ಯ ವಿನೋಬಾ ಭಾವೆ ಆಸ್ತತೆಗೆ ಸೇರಿಸಲಾಗಿದೆ ಫಟನೆಯಿಂದಾಗಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟರೆ ಇನ್ನಿಟ್ಟರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ

ಮೇರಿಕೋಂ ಚೀನಾದ ವೂ ಯು ಅವರನ್ನು ಸೋಲಿಬಿದ್ದಾರೆ ಈ ಮೂಲಕ ವಿಶ್ವ ಬಾಕ್ಲಿಂಗ್ ಚಾಂಪಿಯನ್ತಿಪ್ನ ಸೆಮಿ ಶೈನಲ್ಗೆ ತಲುಪಿದ್ದಾರೆ

ಗುರುವಾರ ನಡೆಯಲಿರುವ ಸೆಮಿತೈನಲ್ನಲ್ಲಿ ಮೇರಿಕೋಂ ಅವರು ಉತ್ತರ ಕೊರಿಯಾದ ಕಿಮ್ ಹ್ಯಾಂಗ್ ಮಿ ಅವರ ವಿರುದ್ದ ಸೆಣಸಲಿದ್ದಾರೆ